ಸಿಯಾಚಿನ್ ಪ್ರದೇಶಕ್ಕೆ ನಾಳೆ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಭೇಟಿ ಭದ್ರತಾ ವ್ಯವಸ್ಠೆ ಪರಿಶೀಲನೆ

ಭಾರತ ರಾಯಭಾರ ಕಚೇರಿಯ ರಾಜತಾಂತ್ರಿಕರು ಮತ್ತು ಅಧಿಕಾರಿಗಳು ತಮ್ನ ಕರ್ತಮ್ನವನ್ನು ಅಂಜೆಕೆ ಇಲ್ಲದೆ ಕಾರ್ಯನಿರ್ವಹಿಸುವಂತಹ ವಾತಾವರಣ ಕಲ್ಪಿಸುವಂತೆಯೂ ಪಾಕಿಸ್ತಾನವನ್ನು ಭಾರತ ಆಗ್ರಹಿಸಿದೆ

ಅಲ್ಲಿನ ರಕ್ಷಣಾ ವ್ಲವಸ್ಥೆಯನ್ನು ಪರಿತೀಲಿಸಲಿದ್ದಾರೆ ಸೇನಾಪಡೆಯ ಮುಖ್ಲಸ್ನ ಜನರಲ್ ಬಿಪಿನ್ ರಾವತ್ ರಾಜನಾಥ್ ಸಿಂಗ್ ಅವರೊಂದಿಗೆ ಭೇಟಿ ನೀಡಲಿದ್ದಾರೆ ವಿಶ್ವದ ಅತಿ ಎತ್ತರದ ಯುದ್ದ ಭೂಮಿಯಲ್ಲಿ ಕಾರ್ಯನಿರ್ವಹಿಸುವಾಗ ಎದುರಾಗುವ ಸಮಸ್ಥೆಗಳ ಕುರಿತು ಸ್ಲೆನಿಕರು ಹಾಗೂ ಅಧಿಕಾರಿಗಳೊಂದಿಗೆ ಗ್ಲಹಸಚಿವರು ಸಂವಾದ ನಡೆಸಲಿದ್ಗಾರೆ ಎಂದು ರಕ್ಷಣಾ ಮೂಲಗಳನ್ನು ಉಲ್ಲೇಖಿಸಿ ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಹುತಾತ್ಪರ ತ್ನಾಗದಿಂದಲೇ ದೇಶ ಇಂದು ಸುರಕ್ಷಿತವಾಗಿದೆ ಎಂದು ಅಮಿತ್ ಶಾ ಹೇಳಿದರು

ಗೃಹಸಚಿವರೊಂದಿಗೆ ಗೃಹಕಾರ್ಯದರ್ತಿ ರಾಜೀವ್ಗೌಬ ಹಾಗೂ ಗುಪ್ತಚರ ಮಾಹಿತಿ ಕೇಂದ್ರದ ನಿರ್ದೇಶಕ ರಾಜೀವ್ ಜೈನ್ ಕೂಡ ಸ್ನಾರಕಕ್ಕೆ ಭೇಟಿ ನೀಡಿದರು

ಜಮ್ನು ಕಾಶ್ಲೀರದ ರಾಜ್ಯಪಾಲ ಸತ್ಯ ಪೌಲ್ ಮಲ್ಲಿಕ್ ಯಾತ್ರಿಕರ ಆನ್ಲ್ಟೆನ್ ಸೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದರು

ನಿರ್ದಿಷ್ಟ ದಿನದಂದು ನಿಗದಿತ ಮಾರ್ಗದಲ್ಲಿ ಸೂಕ್ತ ಅನುಮತಿ ಇಲ್ಲದೇ ಯಾರಿಗೂ ಯಾತ್ರೆಗೆ ಅನುಮತಿ ನೀಡಲಾಗುವುದಿಲ್ಲ

ಏರ್ ಚೀಫ್ ಮಾರ್ಷಲ್ ಬೀರೇಂದರ್ ಸಿಂಗ್ ಧನೌವಾ ಸ್ನೀಡನ್ ಗೆ ನಾಳೆಯಿಂದ ನಾಲ್ನು ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಸ್ತೀಡನ್ ವಾಯುಪಡೆಯ ವಿವಿಧ ಕಾರ್ಯಾಚರಣೆ ಫಟಕ ತರಬೇತಿ ಘಟಕಗಳಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಈ ಭೇಟಿ ಉಭಯ ದೇಶಗಳ ವಾಯುಪಡೆ ನಡುವಿನ ಸಹಕಾರ ಹೆಚ್ಚಿಸಲಿದ್ದು ಬಾಂಧವ್ಯ ವೃದ್ಧಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ತಮ್ಮ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾರೆ ರಾಜ್ಯಪಾಲ ಲಾಲ್ ಜಿ ಟಂಡನ್ ಅವರು ನೂತನ ಸಚಿವರಿಗೆ ಪಾಟ್ನಾದ ರಾಜಭವನದಲ್ಲಿ ಅಧಿಕಾರ ಮತ್ತು ಗೋಪ್ಗತೆಯ ಪ್ರಮಾಣ ವಚನ ಬೋಧಿಸಿದರು ಅಶೋಕ್ ಚೌಧರಿ ನೀರಜ್ ಕುಮಾರ್ ಸಂಜಯ್ ಝಾ ಶ್ಲಾಮ್ ರಜಾಕ್ ಬೀಮಾ ಭಾರತಿ ರಾಮ್ ಸೇವಕ್ ಸಿಂಗ್ ನರೇಂದ್ರ ನಾರಾಯಣ್ ಯಾದವ್ ಮತ್ತು ಲಕ್ಷ್ಮೇಶ್ವರ ರಾಯ್ ಇಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಎಲ್ಲರೂ ಜೆಡಿಯು ಗೆ ಸೇರಿದವರಾಗಿದ್ದಾರೆ

ಪ್ರಯಾಣಿಕರು ಹೆಚ್ಚುತ್ತಿದ್ದು ಭಾರತದಲ್ಲಿ ವೈಮಾನಿಕ ಕ್ಷೇತ್ರ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿದೆ ಅಭಿವೃದ್ದಿ ಹೊಂದುತ್ತಿರುವ ಮಾರುಕಟ್ಟೆಯಿಂದಾಗಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚುವ ನಿರೀಕ್ಷೆ ಇದೆ ಎಂದು ಐಎಟಿಎ ಮಹಾನಿರ್ದೇಶಕ ಮತ್ತು ಸಿಇಒ ಅಲೆಕ್ಸಾಂಡ್ರೆ ಡಿ ಜುನಿಯಾಕ್ ಹೇಳಿದ್ದಾರೆ

ಇನ್ನೂ ಕೆಲವು ದಿನ ಬಿಸಿಲ ಝಳ ಹೆಚ್ಚಾಗಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ದೆಹಲಿಯಲ್ಲಿ ಬಿಸಿಲ ತಾಪ ತುಸು ಕಡಿಮೆಯಾಗಲಿದೆ ಎಂದು ಇಲಾಖೆ ತಿಳಿಸಿದೆ ಉತ್ತರಾಖಂಡದಲ್ಲಿ ಕಾಡ್ಗಿಚ್ಚನಿಂದ ಬೆಟ್ಟಗುಡ್ಡಗಳ ತಾಪಮಾನದಲ್ಲಿ ಏರಿಕೆ ಉಂಟಾಗಿದ್ದು ಕಾಡುಗಳ ಎರಡು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ವ್ಯಾಪಿಸಿದೆ ಜಿಲ್ಲಾಡಳಿತ ಹಾಗೂ ಎಸ್ಡಿಆರ್ಎಫ್ ಪಡೆಗಳ ನೆರವಿನೊಂದಿಗೆ ಅರಣ್ಯ ಇಲಾಖೆ ಬೆಂಕಿಯನ್ನು ತಹಬದಿಗೆ ತರಲು ಶ್ರಮಿಸುತ್ತಿದೆ

ರಾಜ್ಯದ ವಿವಿಧ ಭಾಗದಲ್ಲಿ ಹಿಮಪಾತ ಹೆಚ್ಚದ್ದು ಅಲ್ಲಲ್ಲಿ ಮಳೆಯಾಗಿದೆ ಇದು ಜನರಿಗೆ ಬಿಸಿಲ ಬೇಗೆಯಿಂದ ಸ್ವಲ್ಪ ನೆಮ್ಮದಿ ನೀಡಿದೆ

ಪುದುಚೆರಿ ವಿಧಾನಸಭೆಯ ಉಪಸಭಾಧ್ವಕ್ಷ ಶಿವಕೊಜುಂತು ಅವರನ್ನು ನಾಳೆಯಿಂದ ಆರಂಭವಾಗಲಿರುವ ವಿಧಾನ ಮಂಡಲ ಅಧಿವೇಶನದ ಸ್ಪೀಕರ್ ಆಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುವುದು ಇಂದು ಸ್ಪೀಕರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ದು ಉಪಸಭಾಧ್ವಕ್ಷರನ್ನು ಬಿಟ್ಟು ಬೇರೆ ಯಾರೂ ಉಮೇದುವಾರಿಕೆ ಸಲ್ಲಿಸದೇ ಇರುವ ಕಾರಣ ಸರ್ವಾನುಮತದ ಆಯ್ಕೆಗೆ ದಾರಿ ಸುಗಮವಾಗಿದೆ ಈ ನಡುವೆ ಸಾಕಷ್ಟು ಸಮಯ ನೀಡದೇ ಇರುವ ಕಾರಣ ಈ ಚುನಾವಣೆಯನ್ನು ರದ್ದುಪಡಿಸಬೇಕು ಎಂದು ಕಾಂಗ್ರೆಸ್ ಮತ್ತು ಡಿಎಂಕೆ ಮಿತ್ರಕೂಟ ಒತ್ತಾಯ ಮಾಡಿದೆ ಎಂದು ಮೂಲಗಳು ತಿಳಿಸಿದ್ದು ನಾಳೆ ಸ್ಪೀಕರ್ ಆಯ್ಕೆಯ ಚುನಾವಣೆಯನ್ನು ವಿರೋಧಪಕ್ಷಗಳು ಬಹಿಷ್ಕರಿಸುವ ಸಾಧ್ಯತೆ ಇದೆ ದೇಶದಲ್ಲಿ ಪೃದ್ರೋಗಗಳಿಗೆ ಪರಿಣಾಮಕಾರಿ ಚಿಕಿತ್ಸಾ ವ್ಯವಸ್ಥೆ ರೂಪಿಸುವ ಅಗತ್ಯವಿದೆ ಎಂದು ಸರ್ಕಾರ ಒತ್ತಿ ಹೇಳಿದೆ

ಇಂಡಿಯನ್ ಆಯಿಲ್ ಕಾರ್ಹೋರೇಷನ್ ಐಒಸಿಯನ್ನು ಹಿಂದಿಕ್ಕೆ ಒಎನ್ಜಿಸಿ ಮತ್ತೊಮ್ಮೆ ಈ ಕಿರೀಟ ಪಡೆದಿದೆ

ಕಳೆದ ಎರಡು ಆರ್ಥಿಕ ವರ್ಷಗಳಲ್ಲಿ ಅತಿ ಹೆಚ್ಚು ಲಾಭ ಗಳಿಕೆಯ ಸಾರ್ವಜನಿಕ ವಲಯ ಉದ್ಲಿಮೆ ಪಿಎಸ್ಯು ಎಂಬ ಹೆಗ್ಗಳಿಕೆಯನ್ನು ಐಒಸಿ ಪಡೆದಿತ್ತು

ವ್ನಾಪಾರ ಯುದ್ಧ ಕೊನೆಗಾಣಿಸಲು ಅಮೆರಿಕ ಒತ್ತಡ ಹೇರುತ್ತಿದೆ ಎಂದು ಚೀನಾ ಇಂದು ಆರೋಪಿಸಿದೆ ಸಂಧಾನಕ್ಷೆ ಸಿದ್ಧ ಎಂದು ಹೇಳಿರುವ ಚೀನಾ ತನ್ನ ತತ್ವಗಳಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸ್ಪಷ್ಪಪಡಿಸಿದೆ

ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಲಾವಳಿಯಲ್ಲಿಂದು ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಲಿಂಗ್ ಆಯ್ಸುಕೊಂಡಿತು